ಕರಾವಳಿ ಭೂಮಿಯ ಬಳಕೆ ಹಾಗೂ ಕರಾವಳಿ ತಟದ ಸುರಕ್ಷೆ ಬಗ್ಗೆ ನಿಗಾವಹಿಸಲಿದೆ ಎಂದು ಇಸ್ರೋ ತಿಳಿಸಿದೆ

ಸಂವಿಧಾನ ದಿನದ ಅಂಗವಾಗಿ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಪ್ರಧಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿ

ವಿಧಾನಸಭೆಯ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ವಿಶ್ವದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತದ ಜನತಂತ್ರ ವ್ಯವಸ್ಥೆ ಅತ್ಯುತ್ತಮವಾಗಿರುವುದಕ್ಕೆ ಸಂವಿಧಾನ ಕಾರಣ ಎಂದು ಅಭಿಪ್ರಾಯಪಟ್ಟರು

ಸಂವಿಧಾನ ಜನರಿಗೆ ನೆಮ್ಮದಿಯಿಂದ ಗೌರವದಿಂದ ಬದುಕುವ ಹಕ್ಕು ಕೊಟ್ಟದೆ ಎಂದು ಅವರು ಹೇಳಿದರು ಗಣ್ಯರು ವಿಧಾನಸೌಧದ ಮುಂಭಾಗದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ

ಅಂಬೇಡ್ಕರ್ ಪ್ರತಿಮೆ ಬಳಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ವನಮನ ಸಲ್ಲಿಸಿದರು

ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸಿ ಸ್ವಾತಂತ್ರ್ಯ ಸಮಾನತೆ ಹಾಗೂ ಸಮಪಾಲು ಎಲ್ಲರಿಗೂ ಖಾತ್ರಿಪಡಿಸಿದ ದಾಖಲೆ ಎಂದು ಧಾರವಾಡ ಹೈಕೋರ್ಟನ ನ್ಯಾಯಮೂರ್ತಿ ಹಾಗೂ ಉಚ್ಚ ನ್ಯಾಯಾಲಯದ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷ ಅಲೋಕ್ ಆರಾಧೆ ಹೇಳಿದ್ದಾರೆ ಸಂವಿಧಾನ ದಿನದ ಅಂಗವಾಗಿ ಧಾರವಾಡ ಉಚ್ಚ ನ್ಯಾಯಾಲಯ ಪೀಠ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸ್ವತಂತ್ರ ನ್ಯಾಯಾಂಗ ಹಾಗೂ ಸ್ವತಂತ್ರ ವಕೀಲರ ಸಂಘ ಸಂವಿಧಾನದ ಆಶಯಗಳನ್ನು ಜೀವಂತವಾಗಿಡಲಿವೆ ಎಂದರು ಸಂವಿಧಾನದ ದಿನದಂದೇ ದೇಶದ ಸರ್ವೋಚ್ವ ನ್ಯಾಯಾಲಯ ನೀಡಿರುವ ಮಹಾರಾಷ್ಟ ವಿಧಾನಸಭೆ ಸಂಬಂಧಿತ ಆದೇಶ ಮಹತ್ವದ್ದಾಗಿದೆ ಕಾಂಗ್ರೆಸ್ ಈ ಆದೇಶವನ್ನು ಸ್ವಾಗತಿಸುತ್ತದೆ ಎಂದು ಎಐಸಿಸಿ ವಕ್ತಾರ ಬ್ರಿಜೇತ್ ಕಾಳಪ್ಪ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಾರಾಷ್ಟ ರಾಜ್ಯಪಾಲರ ಸಂವಿಧಾನಬಾಹಿರ ತೀರ್ಮಾನದ ಲೋಪವನ್ನು ಸುಪ್ರಿಂಕೋರ್ಟ್ ಸರಿಪಡಿಸಲು ಮುಂದಾಗಿದೆ ಭಾರತದ ಭವಿಷ್ಠದ ಬಗ್ಗೆ ಆಶಾಭಾವನೆ ಮೂಡಿದಂತಾಗಿದೆ ಎಂದರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕನ್ನಡ ಭಾಷೆಯ ದೆಳವಣಿಗೆಗಾಗಿ ಎಲ್ಲ ರೀತಿಯ ಆವಿಷ್ಕಾರಗಳಿಗೆ ರಾಜ್ಯ ಸರ್ಕಾರ ಒತ್ತು ನೀಡಲಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಅಕ್ವತ್ತ ನಾರಾಯಣ ತಿಳಿಸಿದ್ದಾರೆ

ತಂತ್ರಜ್ಞಾನದಲ್ಲಿ ಕನ್ನಡ ಭಾಷೆಯ ಬಳಕೆ ಸುದ್ಭಢವಾದಲ್ಲಿ ಇಂಗ್ಲಿಷ್ ವ್ಯಾಮೋಹದ ನಡುವೆಯೂ ಕನ್ನಡ ಭಾಷೆ ಪ್ರಗತಿ ಕಾಣಲು ಸಾಧ್ಯವಿದೆ

ಮುಂದಿನ ವರ್ಷ ಶಿವಮೊಗ್ಗದಲ್ಲಿ ವಿಶ್ವ ಕನ್ನಡ ಸಮ್ನೇಳನ ಏರ್ಪಡಿಸಲಾಗಿದೆ ಎಂದರು

ವಿವೇಕ ರೈ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಪಾಲ್ಗೊಂಡಿದ್ದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಜ್ಞದಲ್ಲಿ ಮಧ್ಯಂತರ ಚುನಾವಣೆ ಸಾಧ್ಯತೆ ಇಲ್ಲ ಎಂದು ಮುಖ್ಯಮಂತ್ರಿ ಬಿ

ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಗ್ಗೆ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ನೀಡುತ್ತಿರುವ ಹೇಳಿಕೆಗೆ ಯಾವುದೇ ಅರ್ಥ ಇಲ್ಲ ಎಂದರು

ನಂತರ ಚಿಕ್ಕಬಳ್ಳಾಮರ ಕ್ಷೇತ್ರ ವ್ಯಾಪ್ತಿಯ ಮಂಚೇನಹಳ್ಳಿಯಲ್ಲಿ ಬಿ

ಯಡಿಯೂರಪ್ಪ ರೋಡ್ ಶೋ ನಡೆಸುವ ಮೂಲಕ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ

ಸುಪ್ರೀಂ ಕೋರ್ಟ್ ಅನರ್ಹ ಶಾಸಕರ ಕುರಿತು ತಾವು ನೀಡಿದ್ದ ತೀರ್ಪನ್ನು ಎತ್ತಿ ಹಿಡಿದಿದೆ ಅನರ್ಹರು ವಿಧಾನಸಭೆಯಲ್ಲಿ ಇರಲು ಯೋಗ್ಯರಲ್ಲ ಎಂದು ಕೋರ್ಟ್ ಅರ್ಧ ತೀರ್ಪು ನೀಡಿದೆ

ಚಿಕ್ಕಬಳ್ಳಾಪುರದಲ್ಲಿ ಉಪ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಸ್ತುತ ಉಪ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳ ಸೋಲು ಗೆಲುವಿನ ಪ್ರತ್ನೆ ಬರುವುದಿಲ್ಲ ಸಂವಿಧಾನ ಗೆಲ್ಲಬೇಕು ಅದನ್ನು ಉಳಿಸಬೇಕು ಆ ನಿಟ್ಟನಲ್ಲಿ ಮತದಾರರು ಅನರ್ಹರಿಗೆ ಯೋಗ್ಯ ಪಾಠ ಕಲಿಸಲಿದ್ದಾರೆ ಎಂದರು ಎ ತ್ರೇಣಿಯ ಮುಜರಾಯಿ ದೇವಾಲಯಗಳಲ್ಲಿ ಇಲಾಖೆ ವತಿಯಿಂದಲೇ ಸಾಮೂಹಿಕ ವಿವಾಹ ಏರ್ಪಡಿಸಲು ಅಗತ್ಯ ಒದ್ದತೆ ಕೈಗೊಳ್ಳಲಾಗುತ್ತಿದೆ ಎಂದು ಮುಜರಾಯಿ ಖಾತೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ

ಇದನ್ನು ದೇವಾಲಯದ ನಿಧಿಯಿಂದ ಭರಿಸಲಾಗುವುದು ಎಂದು ಅವರು ಹೇಳಿದರು

ಕಲಬುರ್ಗಿಯ ನೂತನ ವಿಮಾನ ನಿಲ್ದಾಣದ ಉದ್ರಾಟನೆ ಸ್ನರಣಾರ್ಹವಾಗಿದ್ದು

ಎಸ್ ಯಡಿಯೂರಪ್ಪ ಅವರಿಗೆ ಈ ಸಂದೇಶ ಕಳುಹಿಸಿರುವ ಪ್ರಧಾನಮಂತ್ರಿ ಉಡೇ ದೇಶ ಕಾ ಆಮ್ ನಾಗರಿಕ್ ಉಡಾನ್ ದೇಶದ ಶ್ರೀಸಾಮಾನ್ದನೂ ಹಾರಲಿ ಎಂಬ ಧ್ಹೇಯದೊಂದಿಗೆ ಎರಡು ಮತ್ತು ಮೂರನೇ ಹಂತದ ನಗರಗಳಿಗೆ ಸಂಪರ್ಕ ಕಲ್ಪಿಸಿ ಪ್ರಾದೇಶಿಕ ಅಸಮತೋಲನ ನಿವಾರಿಸಿ ಅಭಿವೃದ್ಧಿಯಲ್ಲಿ ಸಮಪಾಲು ಖಾತ್ರಿಪಡಿಸಲು ವಿಮಾನ ನಿಲ್ದಾಣ ಸದವಕಾಶ ಕಲ್ಪಿಸಲಿದೆ ಎಂದು ಅವರು ಹೇಳಿದ್ದಾರೆ ಚುಟುಕು ಸುದ್ದಿ ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಸಂವಿಧಾನ ದಿನದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾದ್ವಕ್ಷ ನವೀನಕುಮಾರ ಕಟೀಲ ಅವರು ಪಾಲ್ಗೊಂಡು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಪ್ಪ ನಮನ ಸಲ್ಲಿಸಿದರು ಹುಳಮಾವು ಕೆರೆ ಒಡ್ಡು ಒಡೆದ ಪರಿಣಾಮ ನೋಡಲ್ ಅಧಿಕಾರಿ ನೇಮಕ ಮಾಡಲಾಗಿದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿ ಸಂತ್ರಸ್ತರ ಆರೋಗ್ಣದ ಬಗ್ಗೆ ತೀವ್ರ ನಿಗಾ ವಹಿಸಿದ್ದಾರೆ ಎಂದು ಆರೋಗ್ಣ ಖಾತೆ ಸಚಿವ ಬಿ ಶ್ರೀರಾಮುಲು ಮೈಸೂರಿನಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಬಳ್ಳಾರಿಯ ಸಾಸ್ತತಿಕ ಸಮುಚ್ಚಯದ ವಸ್ತು ಸಂಗ್ರಹಾಲಯ ಕಟ್ಟಡದಲ್ಲಿ ರೂಪಿತವಾದ ಸಂಗನಕಲ್ಲು ಪ್ರಾಚ್ಯವಸ್ತು ಸಂಗ್ರಹಾಲಯಕ್ಕೆ ಪ್ರಾಗ್ಯೆತಿಹಾಸಿಕ ನೆಲೆಗಳ ಪಿತಾಮಹ ರಾಬರ್ಟ್ ಬ್ರೂಸ್ಫೂಟ್ ಅವರ ಹೆಸರನ್ನಿಡಲು ವಸ್ತು ಸಂಗ್ರಹಾಲಯ ಸಮಿತಿ ನಿರ್ಧರಿಸಿದೆ ಎಂದು ಸಮಿತಿ ಮುಖ್ಯಸ್ ಪೆ್ರೊಫೆಸರ್ ಕೋರಿಶೆಟ್ಟರ್ ಮತ್ತು ಸದಸ್ಕ ಎಂ ಅಹಿರಾಜ್ ತಿಳಿಸಿದ್ದಾರೆ

ಇದಕ್ಕೆ ಬದಲಾಗಿ ರಾಯ್ಪುರ್ ಮೃಗಾಲಯಕ್ಕೆ ಒಂದು ಹೈನಾ ಮತ್ತು ಒಂದು ಜೋಡಿ ಕಪ್ಪು ಬಾತುಕೋಳ ನೀಡಲಾಗಿದೆ ಎಂದು ಮೈಸೂರು ಮೃಗಾಲಯದ ನಿರ್ದೇಶಕ ಅಜೆತ್ ಕುಲಕರ್ಣೆ ತಿಳಿಸಿದ್ದಾರೆ